ರಾಜ್ಲದ ಪ್ರವಾಹಪೀಡಿತರಿಗೆ ಮೂಲಸೌಕರ್ಯ ಕಲ್ಲಿಸುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯ

ಕೇಂದ್ರದಿಂದ ರಾಷ್ವೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಅನ್ವಯ ರಾಜ್ಯಕ್ಷೆ ಪರಿಹಾರ ಧನ ಬಿಡುಗಡೆ ಸಚಿವ ಆರ್

ಮೊದಲ ಪಂತದ ಗಾಮ ಪಂಚಾಯಿತಿ ಚುನಾವಣೆಗೆ ಅಧಿಸೂಚನೆ ಚಾರಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ

ದಾವಣಗೆರೆ ಮಂಗಳೂರು ಶಿವಮೊಗ್ಗ ಸೇರಿ ರಾಜ್ಯದ ಪ್ರಮುಖ ನಗರಗಳಲ್ಲಿ ಟ್ರಕ್ ಟರ್ಮಿನಲ್ಲ್ ನಿರ್ಮಾಣ ಡಿ

ಉಭಯ ಸದನಗಳಲ್ಲೂ ಇತ್ತೀಚೆಗೆ ಆಗಲಿದ ಗಣ್ಣರಿಗೆ ಸಂತಾಪ ಸೂಚಿಸಲಾಯಿತು ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಡಾ ವ್ಯೆ ನಾಗಪ್ಪ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ಟಾನ್ ಮಾಜಿ ಸಚಿವ ಜಸ್ವಂತ್ ಸಿಂಗ್ ಸಹಕಾರಿ ಧುರೀಣ ವಿ ಎಸ್ ಸೋಂದೆ ಮಾಜಿ ಶಾಸಕರಾದ ಬಸವಂತ್ ಐರೋಜಿ ಪಾಟೀಲ್ ಕೆ ಮಲ್ಲಪ್ಪ ರತನ್ ಕುಮಾರ್ ಕಟ್ಸೇಮಾರ್ ಸಾಹಿತ್ಯ ವಿಮರ್ಶಕ ಜಿ ಎಸ್ ಆಮೂರ ಪತ್ರಕರ್ತ ರವಿ ಬೆಳೆಗರೆ ಸೇರಿದಂತೆ ಇತ್ತೀಚೆಗೆ ನಿಧನರಾದ ಗಣ್ಣರಿಗೆ ಸಂತಾಪ ಸಲ್ಲಿಸಲಾಯಿತು ಸಂತಾಪ ನಿರ್ಣಯದ ಮೇಲೆ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಸಿದ್ಧರಾಮಯ್ಯ ಉಪಮುಖ್ಯಮಂತಿ ಗೋವಿಂದ ಕಾರಜೋಳ ಮತ್ತಿತರರು ಆಗಲಿದ ಗಣ್ಣರ ಗುಣಗಾನ ಮಾಡಿದರು ಮೇಲನೆಯಲ್ಲಿ ಸಭಾ ನಾಯಕ ಕೋಟಾ ಶ್ರೀನಿವಾಸ ಮೂಜಾರಿ ಪ್ರತಿಪಕ್ಷ ನಾಯಕ ಎಸ್

ಪಾಟೀಲ್ ಆಗಲಿದ ಗಣ್ಣರ ಸೇವೆ ಸ್ಥರಿಸಿದರು

ಕೇಂದ್ರ ಸರ್ಕಾರ ರಾಜ್ಯಕ್ಷೆ ಪರಿಹಾರ ಬಿಡುಗಡೆ ಮಾಡುವಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ

ಅಶೋಕ ಹೇಳಿದ್ಗಾರೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ಸದಸ್ನರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಪಕ್ಷಿಮ ಬಂಗಾಳದಲ್ಲಿ ಇತ್ತೀಚಿಗೆ ಚಂಡಮಾರುತ ಉಂಟಾಗಿ ಒಂದು ಲಕ್ಷ ಕೋಟಗೂ ಹೆಚ್ಚನ ನಪ್ಪ ಉಂಟಾಗಿದ್ದು ಇಷ್ವೇ ಮೊತ್ತದ ಪರಿಹಾರ ಕೊಡಬೇಕೆಂದು ಅಲ್ಲಿನ ಸರ್ಕಾರ ಕೇಳಕೊಂಡಿತ್ತು ಆದರೆ ಎಲ್ಲಾ ರಾಜ್ಗಳಿಗೆ ನೀಡಿದಂತೆ ಕೇಂದ್ರ ಸರ್ಕಾರ ಎನ್ಡಿಆರ್ಎಪ್ ಮಾರ್ಗಸೂಚಿಯ ಪ್ರಕಾರವೇ ಪರಿಹಾರ ನೀಡಿದೆ ಕರ್ನಾಟಕಕ್ಕೆ ಕೇಂದ್ರದಿಂದ ಯಾವುದೇ ರೀತಿಯ ತಾರತಮ್ಯವಾಗಿಲ್ಲ ಎಂದು ಅವರು ಹೇಳಿದರು ಕಾಂಗ್ರೆಸ್ ಶಾಸಕ ಎಂ

ಪಾಟೀಲ್ ರಾಜ್ಯದ ಹಲವೆಡೆ ಭಾರೀ ಪ್ರವಾಹದಿಂದಾಗಿ ನಿರೀಕ್ಷೆಗೂ ಮೀರಿದ ಹಾನಿ ಉಂಟಾಗಿದೆ ಈ ಪ್ರದೇಶದಲ್ಲಿ ಪದೇ ಪದೇ ಪ್ರವಾಪ ಉಂಟಾಗುತ್ತಿರುವ ಹಿನ್ನಲೆಯಲ್ಲಿ ಸರ್ಕಾರ ಶಾಶ್ವತ ಪರಿಹಾರ ನೀಡಲು ಮುಂದಾಗದೇಕು ಎಂದು ಆಗ್ರಹಿಸಿದರು ಆರ್ಥಿಕ ಇಲಾಖೆಯಿಂದ ಹುದ್ದೆ ಭರ್ತಿಗೆ ಒಪ್ಪಿಗೆ ಸಿಗುತ್ತಿದ್ದಂತೆಯೇ ಕೃಷಿ ಇಲಾಖೆಯಲ್ಲಿ ಖಾಲಿಯಿರುವ ಹುದ್ದೆಗಳನ್ನು ತುಂಬಲಾಗುವುದು ಎಂದು ಕ್ಕಷಿ ಸಚಿವರೂ ಆಗಿರುವ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಬಿ

ಪಾಟೀಲ್ ಸ್ಪಷ್ಷಪಡಿಸಿದ್ದಾರೆ ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಯಲಬುರ್ಗ ಶಾಸಕ ಆಚಾರ್ ಪಾಲಪ್ಪ ಅವರ ಪ್ರಶ್ನೆಗೆ ಸದನದಲ್ಲಿ ಉತ್ತರಿಸಿದ ಬಿ

ಪಾಟೀಲ್ ಕೋವಿಡ್ ಆರ್ಥಿಕ ಸಂಕಷ್ನದಿಂದ ಯಾವುದೇ ಹೊಸ ಹುದ್ದೆ ತುಂಬಲು ಸದ್ದಕ್ಷೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡುತ್ತಿಲ್ಲ ಸರ್ಕಾರದಿಂದ ಒಪ್ಪಿಗೆ ದೊರೆತ ಬಳಕ ಶೀಘವೇ ಹುದ್ದೆಗಳನ್ನು ತುಂಬಲಾಗುವುದು ಎಂದರು

ಅಕ್ಷತ್ತನಾರಾಯಣ ವಿಧಾನಪರಿಪತ್ತಿಗೆ ತಿಳಿಸಿದ್ದಾರೆ ನೂತನ ನೀತಿ ಪಾಥಮಿಕ ಪ್ರೌಢುಕ್ಷಣ ಹಾಗೂ ಉನ್ನತ ಶಿಕ್ಷಣವೂ ಇದರಲ್ಲಿ ಜಾರಿಗೆ ಬರಲಿದೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಆಯೋಗ ರಚನೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಒಂದರಿಂದ ಐದನೇ ತರಗತಿಯವರೆಗೆ ಮಾತ್ಸಭಾಷೆಯಲ್ಲೇ ಕಲಿಕೆಗೆ ಅವಕಾಶವಿದೆ ಎಂದು ಅವರು ಸ್ಪಷ್ಪಪಡಿಸಿದರು ಭಾರತಕ್ಕೆ ಅತ್ನದ್ಲುತವಾದ ಸಂವಿಧಾನವನ್ನು ಕೊಟ್ಲಂತಹ ಸಂವಿಧಾನ ಶಿಲ್ಪಿ ಡಾ

ಅಂಬೇಡ್ತರ್ ಅವರು ದೊಡ್ಡ ವಿಶ್ವವಿದ್ಯಾನಿಲಯ ಇದ್ಲಂತೆ ಎಂದು ಸಂಸದ ಬಿಜೆಪಿ ರಾಜ್ಯಾಧ್ವಕ್ಷ ನಳನ್ಕುಮಾರ್ ಕಟೀಲ್ ಅಭಿಪ್ರಾಯಪಟ್ಟರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿಂದು ಆಯೋಜಿಸಿದ್ದ ಸ್ನಾವಲಂಬಿ ಭಾರತ ಅಂಬೇಡರ್ ಚಿಂತನೆ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಡಾ ಅಂಬೇಡರ್ ಹೆಸರೇ ಒಂದು ತ್ರೇಷ್ನವಾದ ವಿಚಾರ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಯಶಸ್ಸನ್ನು ತೋರಿಸಿಕೊಟ್ಟ ಮಹಾನ್ ನಾಯಕ ಅಂದೇಡ್ಕರ್ ಎಂದು ಅವರು ಬಣ್ನಿಸಿದರು ವಿಶ್ವದಲ್ಲಿ ಅತ್ಯಂತ ಉತ್ತಮವಾದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಕ್ಕೆ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಯಾವುದೇ ವರ್ಗ ಸಮುದಾಯಕೂ ನೋವು ಆಗದಂತೆ ಸಂವಿಧಾನ ನಿರ್ಮಿಸುವ ಮೂಲಕ ನ್ನಾಯ ಒದಗಿಸುವ ಕಾರ್ಯವನ್ನು ಅಂಬೇಡರ್ ಅವರು ಮಾಡಿದ್ದಾರೆಂದು ನಳನ್ಕುಮಾರ್ ಹೇಳಿದರು

ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದೆ ರಾಜ್ಯ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಆಯಾ ಜಿಲ್ಲಾಡಳತಗಳು ಇಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಅಧಿಸೂಚನೆ ಹೊರಡಿಸಿವೆ

ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿತ್ರೀಧರ ಮಾತನಾಡಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಕಾನೂನು ಸುವ್ನವಸ್ನೆ ಪಾಲನೆಗೆ ಹೊಲೀಸ್ ಸಶಸ್ತ ಪಡೆ ಹೋಂಗಾರ್ಡ್ ಸಿಬ್ಲಂದಿ ನೇಮಕ ಮಾಡಲಾಗಿದೆ ಎಂದು ಅವರು ಹೇಳಿದರು

ಪರೀಶಕುಮಾರ್ ತಿಳಿಸಿದ್ದಾರೆ ಮೊದಲ ಪಂತದ ಚುನಾವಣೆಗೆ ದೇಕಾದ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದ್ದು

ಸೂಕ್ತ ಬಂದೋಬಸ್ತ ಮಾಡಲಾಗಿದೆ

ಗ್ರಾಮ ಪಂಚಾಯುತಿ ಚುನಾವಣೆಗೆ ಸಂಬಂಧಿಸಿದಂತೆ ತುಮಕೂರು ಉಪವಿಭಾಗ ವ್ಯಾಪ್ತಿಯ ತುಮಕೂರು ಗ್ರಾಮಾಂತರ ಗುಬ್ಲ ಪಾಗೂ ಕುಣಗಲ್ ತಾಲ್ಲೂಕಿನಲ್ಲಿ ದೂರು ವಿತರಣಾ ಕೇಂದ್ರಗಳನ್ನು ಸ್ವಾಪಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಅಜಯ್ ತಿಳಿಸಿದ್ದಾರೆ

ದಾವಣಗೆರೆ ಹರಿಹರ ವಿಜಯಪುರ ಮಂಗಳೂರು ಶಿವಮೊಗ್ಗ ಹಿರಿಯೂರು ಬೀದರ್ ಕಲಬುರ್ಗಿ ಚಿತ್ರದುರ್ಗ ಇನ್ನಿತರ ನಗರಗಳಲ್ಲಿ ಟ್ರಕ್ ಟರ್ಮಿನಲ್ಲಿಗಳನ್ನು ನಿರ್ಮಿಸಲಾಗುವುದು ಇದಕ್ಕಾಗಿ ಜಮೀನನ್ನು ಗುರುತಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ನಾವನೆ ಸಲ್ಲಿಸಲಾಗಿದೆ ಎಂದು ಡಿ

ಎಸ್ ವೀರಯ್ಲ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಹಾಲಿ ಇರುವ ಟ್ರಕ್ ಟರ್ಮಿನಲ್ಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದ್ದು ಶೀಘದಲ್ಲೇ ಪೊಲೀಸ್ ಕಾಣೆ ವ್ಯಾಯಾಮ ಕೇಂದ್ರ ಸುಸಣ್ಣತ ವಸತಿ ಶೌಚಾಲಯ ಸೇರಿದಂತೆ ಎಲ್ಲಾ ಸೌಲಭ್ಣಗಳನ್ನು ಕಲ್ಪಿಸಲಾಗುವುದು ಎಂದು ಹೇಳಿದರು

ವೀರಯ್ಯ ತಿಳಿಸಿದರು

ಮೈಸೂರು ಬಂಗಾರಪೇಟೆ ಬೆಂಗಳೂರು ಹೊಸೂರು ಯಶವಂತಪುರ ತುಮಕೂರು ಬೆಂಗಳೂರು ಮಾರಿಕುಪ್ಪಂ ಯಶವಂತಪುರ ಹಿಂದೂಪುರ ಮತ್ತು ಯಶವಂತಪುರ ಹಾಸನ ಪ್ರಾಸೆಂಜರ್ ರೈಲುಗಳು ಸಂಚಾರ ಆರಂಭಿಸಿವೆ ಎಂದು ನೈರುತ್ತ ರೈಲ್ವೆ ಪ್ರಕಟಣೆ ತಿಳಿಸಿದೆ

ಈ ಅದಾಲತ್ನಲ್ಲಿ ಸಾರ್ವಜನಿಕರು ಕಕ್ಕಿದಾರರು ವಿವಿಧ ಪ್ರಕರಣಗಳನ್ನು ಸುಲಭವಾಗಿ ಇತ್ತರ್ಥಪಡಿಸಿಕೊಳ್ಳಬಹುದು ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಹಾಯಾಧೀತ ಬೈರಪ್ಪ ಶಿವಲಿಂಗ ನಾಯಕ ತಿಳಿಸಿದ್ದಾರೆ

ರಾಜ್ಯದ ದಕ್ಷಿಣ ಒಳನಾಡಿನ ಕೆಲವಡೆ ಮಳೆಯಾಗಿದೆ ಉಳಿದಂತೆ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಪವೆ ಮುಂದುವರಿದಿದೆ

ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ನವಾಗಿ ಮೋಡ ಕವಿದ ವಾತಾವರಣ ಕೆಲವೆಡೆ ಪಗುರ ಮಳೆಯಾಗುವ ಸಂಭವ ಮುಂಜಾನೆ ಮಂಜು ಬೀಳುವ ಸಾಧ್ಯತೆ